ಕರ್ನಾಟಕದಲ್ಲಿ ಒಂದು ಪಾರ್ಕ್ ಸೇರಿದಂತೆ ದೇಶದಲ್ಲಿ ಎರಡು ಪ್ಲಾಸ್ಸಿಕ್ ಪಾರ್ಕ್ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ತಾತ್ತಿಕ ಒಪ್ಪಿಗೆ ಡಿ ವಿ ಸದಾನಂದ ಗೌಡ

ಮುಂಬರುವ ದಿನಗಳಲ್ಲಿ ಪಾಲುದಾರ ರಾಷ್ಷಗಳಿಗೆ ಪಂತ ಪಂತವಾಗಿ ಕೊರೊನಾ ಲಸಿಕೆಗಳನ್ನು ಮೂರೈಸಲು ಭಾರತ ಸಿದ್ದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ

ಸುಭಾಷ್ಚಂದ್ರ ಬೋಸ್ ಅವರ ಜನ್ನವಾರ್ಷಿಕೋತ್ಸವ ಸ್ಪರಣಾರ್ಥ ಕೋಲ್ಲತಾದಲ್ಲಿ ಇಂದು ಆಯೋಜಿಸಿರುವ ಪರಾಕ್ರಮ್ ದಿವಸ್ ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉದ್ವಾಟಿಸಲಿದ್ದಾರೆ

ಕೊಲ್ಲತಾದಲ್ಲಿಂದು ನ್ವಾಷನಲ್ ಲೈಬ್ರರಿ ಹಾಗೂ ವಿಕ್ಸೋರಿಯಾ ಮೆಮೋರಿಯಲ್ನಲ್ಲಿ ನಡೆಯಲಿರುವ ಎರಡು ಕಾರ್ಯಕ್ರಮಗಳ ಅಧ್ಯಕ್ಷತೆಯನ್ನು ಪ್ರಧಾನಮಂತ್ರಿ ವಹಿಸಲಿದ್ದಾರೆ ಇಂದು ಅಪರಾಷ್ನ ಕೊಲ್ತತಾ ತಲುಪಿದ ನಂತರ ನ್ಯಾಷನಲ್ ಲೈಬ್ರರಿಯ ಕಲಾ ಶಿಬಿರಕ್ಕೆ ನರೇಂದ್ರ ಮೋದಿ ಭೇಟಿ ನೀಡಲಿದ್ದಾರೆ ನಂತರ ನೇತಾಜಿ ಕುರಿತ ಅಂತಾರಾಷ್ಷೀಯ ಸೆಮಿನಾರ್ನ ಸಮಾರೋಪ ಸಮಾರಂಭ ಉದ್ದೇಶಿಸಿ ಮಾತನಾಡಲಿದ್ದಾರೆ ವರ್ಚುವಲ್ನಲ್ಲಿ ನಡೆಯಲಿರುವ ಈ ಸೆಮಿನಾರ್ನಲ್ಲಿ ಜರ್ಮನಿ ಮ್ಯಾನ್ಮಾರ್ ಥೈಲ್ಕಾಂಡ್ ಹಾಗೂ ಬಾಂಗ್ಲಾದೇಶಗಳು ಪಾಲ್ಗೊಳ್ಳಲಿವೆ ಸಂಜೆ ಪ್ರಧಾನಮಂತ್ರಿ ಅವರು ವಿಕ್ಸೋರಿಯಾ ಮೆಮೋರಿಯಲ್ನಲ್ಲಿ ಅಯೋಜಿಸಿರುವ ವಸ್ತುಪ್ರದರ್ತನಕ್ಕೆ ಭೇಟಿ ನೀಡಲಿದ್ದಾರೆ

ಸ್ವಾತಂತ್ರ್ಯ ಸೇನಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿ ಅಂಗವಾಗಿ ಇಂದು ಪರಾಕ್ರಮ್ ದಿವಸ್ ಆಚರಿಸಲಾಗುತ್ತಿದೆ ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಈ ಸಂಬಂಧ ಸರಣಿ ಟ್ವೀಟ್ ಮಾಡಿರುವ ಅವರು ಜಯಂತಿ ಅಂಗವಾಗಿ ದೇಶಾದ್ದಂತ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಗುಜರಾತ್ನ ಪರಿಮರದಲ್ಲಿ ವಿಶೇಷ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಪರಿಮರಕ್ಕೂ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರಿಗೆ ವಿಶೇಷ ಸಂಬಂಧವಿತ್ತು

ಸುಭಾಷ್ಚಂದ್ರ ಬೋಸ್ ಹಾಗೂ ಪರಿಮರಕ್ಕೂ ವಿಶೇಷ ಸಂಬಂಧವಿದ್ದು ಅದನ್ನು ಮರೆಯಲು ಸಾಧ್ಯವಿಲ್ಲ

ಈ ಹಿನ್ನೆಲೆಯಲ್ಲಿ ಭಾರತ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ನೇತಾಜಿ ಅವರ ಹೋರಾಟದ ದಿನವನ್ನು ಸ್ಮರಿಸಲು ದೇಶಭಕ್ತಿ ಗೀತೆ ಈಗ ಪ್ರಸಾರವಾಗಲಿದೆ

ಸದಾನಂದಗೌಡ ತಿಳಿಸಿದ್ದಾರೆ ಈ ಕುರಿತು ಸರಣಿ ಟ್ಷೀಟ್ ಮಾಡಿರುವ ಅವರು ಮಂಗಳೂರಿನಲ್ಲಿ ಯೋಜಿತ ಪ್ಲಾಸ್ಟಿಕ್ ಪಾರ್ಕ್ ಸ್ಲಾಪನೆ ಮಾಡಲು ನಿರ್ಧರಿಸಲಾಗಿದೆ ಇದಕ್ಕೆ ತಾತ್ವಿಕ ಒಪ್ಪಿಗೆ ನೀಡಿ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದ್ದು ಆದಷ್ಟು ಬೇಗ ಯೋಜನಾ ವರದಿ ಕಳುಹಿಸುವಂತೆ ತಿಳಿಸಲಾಗಿದೆ

ಸದಾನಂದ ಗೌಡ ಹೇಳಿದ್ದಾರೆ

ಈ ವೈಕಿ ಕರ್ನಾಟಕ ಆಂಧ್ರಪ್ರದೇಶ ಒಡಿಶಾ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಮಂದಿ ಕೊರೊನಾ ವಾಕ್ಸಿನ್ ತೆಗೆದುಕೊಂಡಿದ್ದಾರೆ ಮೇಕ್ ಇನ್ ಇಂಡಿಯಾ ಆತ್ಮ ನಿರ್ಭರ್ ಯೋಜನೆಯಡಿ ಕೊರೋನಾ ಸೋಂಕಿಗೆ ಲಸಿಕೆ ಹಾಕುವ ವಿಶ್ವದ ಬ್ಬಹತ್ ಕಾರ್ಯ ದೇಶದಲ್ಲಿ ಪ್ರಗತಿಯಲ್ಲಿದೆ ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ವಾರಾಣಸಿಯಲ್ಲಿ ಲಸಿಕೆ ಪಡೆದ ಫಲಾನುಭವಿಗಳು ಮತ್ತು ಲಸಿಕೆ ಹಾಕುವ ಸಿಬ್ಬಂದಿಯ ಜೊತೆ ವಿಡಿಯೋ ಕಾನ್ವರೆನ್ಸ್ ಮೂಲಕ ನಿನ್ನೆ ಸಂವಾದ ನಡೆಸಿದ ಅವರು ಕೊರೊನಾ ಸೋಂಕಿಗೆ ಲಸಿಕೆ ಪಾಕುವ ಬ್ಲಹತ್ ಕಾರ್ಯಕ್ರಮ ಪ್ರಗತಿಯಲ್ಲಿದೆ ಸೋಂಕು ವಿರುದ್ದ ಹೋರಾಟದಲ್ಲಿ ಕೊರೊನಾ ಸೇನಾನಿಗಳು ಬಹುದೊಡ್ಡ ಪಾತ್ರ ವಹಿಸಿದ್ದಾರೆ ಎಂದು ಹೇಳಿದರು ಮೊದಲ ಪಂತದಲ್ಲಿ ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ನೀಡಲಾಗುತ್ತದೆ ಜನರು ಭಯಪಡದೆ ಲಸಿಕೆ ಪಡೆಯುವಂತೆ ಪ್ರಧಾನಮಂತ್ರಿ ಸಲಹೆ ಮಾಡಿದರು ದೇಶದಲ್ಲಿ ಕೊರೊನಾ ಸೋಂಕು ಲಸಿಕೆ ನೀಡುವುದರ ಹಿಂದೆ ರಾಜಕೀಯ ಹಿತಾಸಕ್ತಿ ಅಥವಾ ನಿರ್ಧಾರವಿಲ್ಲ ಬದಲಾಗಿ ವೈದ್ಯರು ವಿಜ್ಞಾನಿಗಳು ಪಲವು ಸುತ್ತಿನಲ್ಲಿ ಸುದೀರ್ಘ ಚರ್ಚೆ ನಡೆಸಿ ಲಸಿಕೆ ತುರ್ತು ಬಳಕೆಗೆ ಅನುಮತಿ ನೀಡಿದ್ದಾರೆ ಒೀಗಾಗಿ ಜನರು ಯಾವುದೇ ಭಯ ಆತಂಕವಿಲ್ಲದೆ ಲಸಿಕೆ ಪಡೆಯಲು ಮುಂದೆ ಬನ್ನಿ ಎಂದು ನರೇಂದ್ರ ಮೋದಿ ಹೇಳಿದ್ದಾರೆ

ವಿದೇಶಾಂಗ ವ್ಯವಪಾರಗಳ ಸಚಿವಾಲಯ ವಕ್ತಾರ ಅನುರಾಗ್ ಶ್ರೀವಾತ್ಲವ್ ನಿನ್ನೆ ಈ ವಿಷಯ ತಿಳಿಸಿದ್ದು ಲಸಿಕೆಗಳನ್ನು ವಿದೇಶಕ್ಕೆ ಸರಬರಾಜು ಮಾಡುವ ಮುನ್ನ ದೇಶೀಯ ತಯಾರಕರು ಇಲ್ಲಿನ ಅಗತ್ಯತೆಗಳನ್ನು ಪೂರೈಸಲು ಸಾಕಷ್ಟು ದಾಸ್ತಾನುಗಳನ್ನು ಹೊಂದಿರುವಂತೆಯೂ ಖಚಿತಪಡಿಸುವಂತೆ ತಿಳಿಸಲಾಗಿದೆ ಎಂದು ಹೇಳಿದ್ದಾರೆ ಲಸಿಕೆ ಉತ್ಪಾದನೆಯಲ್ಲಿ ಜಾಗತಿಕ ಕೇಂದ್ರವಾಗಿರುವ ಭಾರತದಿಂದ ಲಸಿಕೆಗಳನ್ನು ಪಡೆಯಲು ಅನೇಕ ದೇಶಗಳು ಆಸಕ್ತಿ ಹೊಂದಿವೆ ಎಂದು ತಿಳಿಸಿರುವ ಅವರು ಈ ಸಂದಿಗ್ಧ ಪರಿಶ್ಠಿತಿ ವಿರುದ್ಧ ಹೋರಾಡಲು ಭಾರತದ ಲಸಿಕೆ ಉತ್ಪಾದನೆ ಮತ್ತು ವಿತರಣಾ ಸಾಮರ್ಥ್ಯವನ್ನು ಎಲ್ಲಾ ಮಾನವೀಯತೆಯ ಅನುಕೂಲಕ್ಕಾಗಿ ಬಳಸಿಕೊಳ್ಳಲಾಗುವುದು ಎಂದು ಈಗಾಗಲೇ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದನ್ನು ನೆನಪಿಸಿದರು

ರಾಜಪಥ್ ಅಮರ್ ಜವಾನ್ ಜ್ಯೋತಿ ಇಂಡಿಯಾಗೇಟ್ ಮಾರ್ಗವಾಗಿ ಈ ಪಥ ಸಂಚಲನ ನಡೆಯಲಿದ್ದು ದೆಪಲಿ ಮೊಲೀಸರು ಸಂಚಾರ ವ್ಯವಸ್ಥೆ ಸೇರಿದಂತೆ ಸುಗಮ ತಾಲೀಮು ನಡೆಸಲು ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿದ್ದಾರೆ